ಜಮ್ಮ ಕಾಶ್ವೀರದ ಪೂಂಚ್ ಜಿಲ್ಲೆಯ ಗಡಿನಿಯಂತ್ರಣ ರೇಖೆಯಲ್ಲಿ ಪಾಕಿಸ್ತಾನ ಸೇನೆ ನಡೆಸಿದ ಶೆಲ್ ದಾಳಿಯಲ್ಲಿ ಇಬ್ಲರು ನಾಗರಿಕರ ಸಾವು

ಭಾರತವನ್ನು ಬಂಡವಾಳ ಹೂಡಿಕೆಯ ಆದ್ಲತೆಯ ತಾಣವನ್ನಾಗಿಸಲು ಮತ್ತಷ್ನು ಸುಧಾರಣೆ ತರಲು ಸರ್ಕಾರ ಬದ್ದ ನಿರ್ಮಲಾ ಸೀತಾರಾಮನ್

ಈ ಮಸೂದೆಗೆ ಲೋಕಸಭೆಯಲ್ಲಿ ಈಗಾಗಲೇ ಅಂಗೀಕಾರ ದೊರೆತಿತ್ತು ಪ್ರಧಾನಮಂತ್ರಿ ಮತ್ತು ಅವರೊಂದಿಗೆ ಅವರ ಅಧಿಕೃತ ನಿವಾಸದಲ್ಲಿ ವಾಸಿಸುವ ಕುಟುಂಬ ಸದಸ್ಯರಿಗೆ ವಿಶೇಷ ಭದ್ರತೆ ಒದಗಿಸುವ ಸಂಬಂಧ ತಿದ್ದುಪಡಿ ತರುವ ಅಂಶಗಳು ಎಸ್ಪಿಜಿ ಮಸೂದೆಯಲ್ಲಿ ಅಡಕಗೊಂಡಿದ್ದವು

ಮಾಜಿ ಪ್ರಧಾನಮಂತ್ರಿಯೊಬ್ಲರಿಗೆ ಒದಗಿಸಲಾದ ವಿತೇಷ ಭದ್ರತೆಯನ್ನು ಹಿಂಪಡೆದ ನಂತರ ಅವರ ಕುಟುಂಬ ಸದಸ್ಟರಿಗೂ ಈ ಭದ್ರತಾ ಸೌಲಭ್ಯ ಇರುವುದಿಲ್ಲ ಎಂಬ ಅಂಶವೂ ಮಸೂದೆಯಲ್ಲಿದೆ ಈ ಮಸೂದೆ ಕುರಿತು ನಡೆದ ಚರ್ಚೆಗೆ ಉತ್ತರಿಸಿದ ಗೃಹಸಚಿವ ಅಮಿತ್ ಶಾ ಪ್ರಧಾನಮಂತ್ರಿ ಅವರಿಗೆ ಮಾತ್ರ ಭೌತಿಕ ಮತ್ತು ಸಂವಹನ ಭದ್ರತೆಯನ್ನು ಒದಗಿಸಲು ಎಸ್ಪಿಜಿ ತಂಡ ಮೀಸಲಾಗಿರುತ್ತದೆ ಈ ಕಾಯ್ದೆಗೆ ತಿದ್ದುಪಡಿ ತಂದಿರುವುದರಿಂದ ಸೇಡಿನ ರಾಜಕಾರಣದ ಪ್ರತ್ನೆ ಉದ್ದವಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಗಾಂಧಿ ಕುಟುಂಬಕ್ಕೆ ನೀಡಲಾಗಿದ್ದ ಎಸ್ಪಿಜಿ ಭದ್ರತೆಯನ್ನು ಅವರಿಗೆ ಪ್ರಾಣ ಬೆದರಿಕೆ ಇದೆಯೇ ಇಲ್ಲವೇ ಎಂಬ ವರದಿಯನ್ನಾಧರಿಸಿ ಕಾಯ್ದೆಗೆ ತಿದ್ದುಪಡಿ ತರುವ ಮುನ್ನವೇ ಎಸ್ಪಿಜಿ ಭದ್ರತೆಯನ್ನು ಹಿಂಪಡೆಯಲಾಗಿದೆ ಎಸ್ಪಿಜಿ ಭದ್ರತೆ ಹಿಂಪಡೆದಿದ್ದರು ಗಾಂಧಿ ಕುಟುಂಬಕ್ಕೆ ಸಾಕಷ್ಟು ಭದ್ರತೆ ಒದಗಿಸಲಾಗಿದೆ ಎಂದು ಅಮಿತ್ ಶಾ ಸ್ವಷ್ಷಪಡಿಸಿದರು

ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿರ್ದಿಷ್ಷವಾದ ಕುಟುಂಬವೊಂದಕ್ಕೆ ನಿರಂತರವಾಗಿ ಎಸ್ಪಿಜಿ ಭದ್ರತೆ ಒದಗಿಸಲು ಸಾಧ್ವವಿಲ್ಲ ಎಂದು ಗೃಹಸಚಿವರು ತಿಳಿಸಿದರು ಯಾವುದೇ ನಿರ್ದಿಷ್ಟ ಕುಟುಂಬ ವಿರುದ್ದ ತಾವು ಮಾತನಾಡುತ್ತಿಲ್ಲ ಎಂದ ಅವರು ಕೌಟುಂಬಿಕ ಆಡಳಿತಕ್ಕೆ ಮಾತ್ರ ತಮ್ನ ವಿರೋಧವಿದೆ ಎಂದರು ಸಚಿವರ ಉತ್ತರದಿಂದ ತೃಪ್ತರಾಗದ ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಡಿಎಂಕೆ ಮತ್ತು ಎಡಪಕ್ಷಗಳ ಸದಸ್ವರು ಸಭಾತ್ಯಾಗ ಮಾಡಿದರು ಇದಕ್ಕೂ ಮುನ್ನ ಚರ್ಚೆ ಆರಂಭಿಸಿದ ಕಾಂಗ್ರೆಸ್ನ ವಿವೇಕ್ ಟಂಕಾ ಭದ್ರತೆಯಂತಹ ಸೂಕ್ಷ್ಮ ವಿಚಾರಗಳಲ್ಲಿ ರಾಜಕೀಯ ಬೆರೆಸಲಾಗುತ್ತಿದೆ ಎಂದು ಟೀಕಿಸಿದರು

ಲೋಕಸಭೆಯಲ್ಲಿ ಈ ಮಸೂದೆಗೆ ಈ ಮೊದಲೇ ಅನುಮೋದನೆ ದೊರೆತಿತ್ತು ಈ ಎಲ್ಲಾ ಕೇಂದ್ರಾಡಳಿತ ಪ್ರದೇಶಗಳ ವಿಲೀನಕ್ಕೆ ಮಸೂದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ

ಮಸೂದೆ ಕುರಿತು ಮಾತನಾಡಿದ ಗೃಹ ಖಾತೆ ರಾಜ್ಯ ಸಚಿವ ಜಿ ಕಿಶನ್ ರೆಡ್ಡಿ ಈ ವಲಯದ ಜನರ ಬಹು ದಿನಗಳ ಬೇಡಿಕೆ ಇದಾಗಿತ್ತು ವಿಲೀನದ ನಂತರ ಭಾಷಾನೀತಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದು ಸ್ಪಪ್ಪಪಡಿಸಿದರು

ಗಾಯಗೊಂಡವರನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಫಿರಂಗಿ ದಾಳಿಯಿಂದ ಈ ವಲಯದಲ್ಲಿನ ಹಲವಾರು ಮನೆಗಳಿಗೆ ಹಾನಿಯಾಗಿದೆ ಪಾಕಿಸ್ತಾನದ ಅಪ್ರಜೋದಿತ ಗುಂಡಿನ ದಾಳಿಗೆ ಭಾರತೀಯ ಸೇನೆ ತಕ್ಕ ಉತ್ತರ ನೀಡಿದೆ ಭಾರತವನ್ನು ಮತ್ತಪ್ಪು ಬಂಡವಾಳ ಆಕರ್ಷಣೆಯ ತಾಣವನ್ನಾಗಿಸಲು ಇನ್ನೂ ಹಲವು ಸುಧಾರಣೆಗಳನ್ನು ತರಲು ಸರ್ಕಾರ ಮುಕ್ತವಾಗಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ನವದೆಹಲಿಯಲ್ಲಿಂದು ನಡೆದ ಭಾರತ ಸ್ವೀಡನ್ ವ್ಲಾಪಾರ ಶೃಂಗ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು ಈ ನಿಟ್ಲಿನಲ್ಲಿ ಕಂಪನಿ ತೆರಿಗೆ ಕಡಿತ ಸೇರಿದಂತೆ ಹಲವಾರು ಕ್ರಮಗಳನ್ನು ಸರ್ಕಾರ ಕೈಗೊಂಡಿದೆ ಎಂದರು ಬ್ಲಾಂಕಿಂಗ್ ಗಣಿಗಾರಿಕೆ ಮತ್ತು ವಿಮೆ ಸೇರಿದಂತೆ ವಿವಿಧ ವಲಯಗಳಲ್ಲಿ ಮತ್ತಷ್ಟು ಸುಧಾರಣೆಗಳನ್ನು ತರಲು ಸರ್ಕಾರ ಬದ್ದವಾಗಿದೆ ಎಂದು ಸಚಿವರು ಭರವಸೆ ನೀಡಿದರು ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ ಯೋಜನೆಗಳಲ್ಲಿ ಬಂಡವಾಳ ಹೂಡುವಂತೆ ಸ್ವೀಡನ್ ಕಂಪನಿಗಳಿಗೆ ಅವರು ಆಹ್ವಾನ ನೀಡಿದರು

ದರ ಏರಿಕೆ ವಿರುದ್ದ ದೇಶದ ವಿವಿಧ ವಲಯಗಳಲ್ಲಿನ ಜನರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆಂದು ನಮ್ಮ ಪ್ರತಿನಿಧಿ ವರದಿ ಮಾಡಿದ್ದಾರೆ

ನೌಕಾಪಡೆಯ ದಿನಾಚರಣೆ ಅಂಗವಾಗಿ ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅಡ್ನಿರಲ್ ಸಿಂಗ್ ರಾಷ್ವೀಯ ಭದ್ರತೆಗೆ ಸಂಬಂಧಿಸಿದ ಸವಾಲುಗಳನ್ನು ಎದುರಿಸಲು ಸೌಕಾಪಡೆ ಸಂಪೂರ್ಣವಾಗಿ ಸಜ್ಜಾಗಿದೆ ಎಂದರು

ನೆರೆ ರಾಷ್ಟಗಳಿಂದ ಎದುರಾಗುವ ಸವಾಲುಗಳ ಬಗ್ಗೆ ಕೇಳಲಾದ ಪ್ರಕ್ನೆಗುತ್ತರಿಸಿದ ಅವರು ವಲಯದಲ್ಲಿ ಯಾವುದೇ ರಾಪ್ಷ ನಡೆಸಬಹುದಾದ ಕಾರ್ಯಾಚರಣೆಯಿಂದ ಭಾರತದ ನೌಕಾಪಡೆ ಮೇಲೆ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು ಬಿಜೆಪಿಯ ಸಂಸದೀಯ ಪಕ್ಷದ ಸಭೆ ನವದೆಹಲಿಯಲ್ಲಿಂದು ನಡೆಯಿತು ಸಂಸತ್ತಿನ ಕಲಾಪಗಳಲ್ಲಿ ಬಿಜೆಪಿ ಸದಸ್ಟರ ಗೈರು ಹಾಜರಿಯಲ್ಲಿ ಹಲವಾರು ವಿಚಾರಗಳು ಸಭೆಯಲ್ಲಿ ಪ್ರಸ್ತಾಪಕ್ಕೆ ಬಂದಿದ್ದವು ಸಂಸತ್ತಿನಲ್ಲಿ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆ ನಡೆದ ಸಂದರ್ಭದಲ್ಲಿ ಬಿಜೆಪಿ ಸಂಸದರ ಹಾಜರಾತಿ ಸಂಖ್ಯೆ ಕಡಿಮೆ ಇದ್ದುದರ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಸಮಾಧಾನ ವ್ಯಕಪಡಿಸಿರುವ ವಿಚಾರವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸದಸ್ವರ ಗಮನಕ್ಕೆ ತಂದರೆಂದು ಮೂಲಗಳು ತಿಳಿಸಿವೆ ಸದಸ್ಯರ ಗೈರು ಹಾಜರಿ ಬಗ್ಗೆ ಪ್ರಧಾನಮಂತ್ರಿ ಅವರು ಪದೇ ಪದೇ ಪ್ರಸ್ತಾಪ ಮಾಡಿದ್ದರೂ ಸಂಸದರು ತಮ್ಮ ಧೋರಣೆಯನ್ನು ಬದಲಿಸಿಕೊಂಡಿಲ್ಲ ಎಂದು ರಾಜನಾಥ್ ಸಿಂಗ್ ಹೇಳಿದರು ಸಭೆಯಲ್ಲಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಸ್ಮತಿ ಇರಾನಿ ಗರ್ಭಿಣಿಯರು ಮತ್ತು ಶಿಶುಗಳಲ್ಲಿನ ಅಪೌಷ್ಟಿಕತೆ ನಿವಾರಿಸಲು ಸಚಿವಾಲಯ ಕೈಗೊಂಡಿರುವ ಕ್ರಮಗಳ ಕುರಿತು ಗಮನ ಸೆಳೆದರು

ಆರ್ಬಿಐ ಗವರ್ನರ್ ಶಕ್ತಿಕಾಂತ ದಾಸ ಅಧ್ಯಕ್ಷತೆಯಲ್ಲಿ ಸಮಾವೇಶ ನಡೆಯುತ್ತಿದೆ